ಈ ಯೋಜನೆಯು ಚೆನ್ನೈಗೆ ಸಂಪರ್ಕ ಕಲ್ಪಿಸಲಿದ್ದು ಪುದುಜೇರಿಯ ಕೈಗಾರಿಕೆಗಳಿಗೆ ಸರಕುಗಳನ್ನು ಸಾಗಿಸಲು ಅನುವು ಮಾಡಿಕೊಡಲಿದೆ ಶಂಕುಸ್ಲಾಪನಾ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿಯವರು ಮುಂದಿನ ದಿನಗಳಲ್ಲಿ ಆರೋಗ್ನವಲಯ ಪ್ರಮುಖ ಪಾತ್ರ ವಹಿಸಲಿದೆ ಆರೋಗ್ಯ ರಕ್ಷಣೆಯಲ್ಲಿ ಹೂಡಿಕೆ ಮಾಡುವ ದೇಶಗಳು ಪ್ರಗತಿ ಸಾಧಿಸುತ್ತವೆ ಎಲ್ಲರಿಗೂ ಆರೋಗ್ಯ ರಕ್ಷಣೆ ಒದಗಿಸುವ ಉದ್ರೇಶದೊಂದಿಗೆ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು ದೇಶದ ರೈತರು ಆವಿಷ್ಕಾರ ಮಾಡುತ್ತಿದ್ದಾರೆ ರೈತರ ಉತ್ತನ್ನಗಳಿಗೆ ಉತ್ತಮ ಮಾರುಕಟ್ಲೆ ದೊರೆಯುವಂತಾಗಿಸುವುದು ಸರ್ಕಾರದ ಕರ್ತವ್ನವಾಗಿದೆ ನಾಲ್ಲು ಪಥಗಳ ರಸ್ತೆ ನಿರ್ಮಾಣದಿಂದ ಕೈಷಿ ವಲಯದಲ್ಲಿ ಕೈಗಾರಿಕೆಗಳು ಅಧಿಕವಾಗಿ ಸ್ಥಳೀಯ ಯುವ ಜನರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ನರೇಂದ್ರಮೋದಿ ಹೇಳಿದರು

ಪುನರ್ ನಿರ್ಮಾಣವಾಗಿರುವ ಪಾರಂಪರಿಕ ಮೇರಿ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿದ್ಲಾರೆ ನಂತರ ಪ್ರಧಾನಮಂತ್ರಿ ತಮಿಳುನಾಡಿಗೆ ಭೇಟಿ ನೀಡಲಿದ್ದು

ವೆಂಕಯ್ಯ ನಾಯ್ಡು ಇಂದು ಒಂದು ದಿನದ ಕೇರಳ ಭೇಟಿಗಾಗಿ ತಿರುವನಂತಪುರಂ ತಲುಪಲಿದ್ದಾರೆ ತಿರುವನಂತಪುರಂನ ಭಾರತೀಯ ವಿಚಾರ ಕೇಂದ್ರ ಆಯೋಜಿಸಿರುವ ಪಿ ಪರಮೇಶ್ವರನ್ ಸ್ತರಣಾರ್ಥ ಸಭೆಯಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಮನ್ನಥು ಪದ್ಗನಾಭನ್ ಅವರ ಜನ್ನವರ್ಷಾಚರಣೆ ಅಂಗವಾಗಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ ಯುವಜನರ ಸಬಲೀಕರಣ ಮತ್ತು ಸಮಾಜ ಕಲ್ಲಾಣಕಾಗಿ ನೀಡಿದ ಅಪಾರ ಕೊಡುಗೆಗಾಗಿ ಮನ್ನಥು ಪದ್ಗನಾಭನ್ ಅವರನ್ನು ಸ್ತರಿಸಬೇಕಾಗಿದೆ ಅವರ ತ್ರೀಮಂತ ಆಲೋಚನೆಗಳು ನಮನ್ನು ನಾನಾ ರೀತಿಯಲ್ಲಿ ಪ್ರೇರೇಪಿಸುತ್ತವೆ ಎಂದು ಪ್ರಧಾನಮಂತ್ರಿ ಟ್ನೀಟ್ ಮಾಡಿದ್ದಾರೆ

ಏಳು ರಾಜ್ಯಗಳಲ್ಲಿ ದ್ವೆನಂದಿನ ಕೋವಿಡ್ ಪ್ರಕರಣಗಳಲ್ಲಿ ಹೆಚ್ಚು ಏರಿಕೆ ಕಂಡು ಬಂದಿದೆ ಮಹಾರಾಷ್ಲ ಕೇರಳ ಪಂಜಾಬ್ ಮಧ್ವಪ್ರದೇತ ತಮಿಳುನಾಡು ಗುಜರಾತ್ ಮತ್ತು ಛತ್ತಿಸಗಡದಲ್ಲಿ ಕೋವಿಡ್ನ ಪ್ರಕರಣಗಳು ಏರಿಕೆಯಾಗಿವೆ

ಭಾರತ ಮತ್ತು ಪಾಕಿಸ್ತಾನ ಇಂದು ಗಡಿ ನಿಯಂತ್ರಣ ರೇಜೆ ಹಾಗೂ ಇತರ ಎಲ್ಲ ವಲಯಗಳಲ್ಲಿನ ಪರಿಸ್ತಿತಿಯನ್ನು ಮುಕ್ಕ ಪಾಮಾಣಿಕ ಮತ್ತು ಸೌಹಾರ್ದ ವಾತಾವರಣದಲ್ಲಿ ಪರಾಮರ್ಶಿಸಿದವು ಉಭಯ ದೇಶಗಳ ಮಿಲಿಟರಿ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರುಗಳು ಹಾಟ್ಲೈನ್ ಸಂಪರ್ಕದ ಮೂಲಕ ಚರ್ಚೆ ನಡೆಸಿದರು ಎಂದು ರಕಣಾ ಸಚಿವಾಲಯ ತಿಳಿಸಿದೆ ಪರಸರ ಪಯೋಜನಕಾರಿ ಹಾಗೂ ಗಡಿಗಳಲ್ಲಿ ಸುಸ್ತಿರ ಶಾಂತಿ ಸಾಧನೆಯ ಹಿತಾಸಕಿಯೊಂದಿಗೆ ಉಭಯ ಕಡೆಯವರು ಪರಸರರ ಪಮುಖ ವಿಚಾರಗಳು ಹಾಗೂ ಶಾಂತಿ ಕದಡಿ ಹಿಂಸಾಚಾರಕ್ಕೆ ಎಡೆ ಮಾಡಿಕೊಡುವ ಸಂಭವದ ಅಂಶಗಳ ಬಗ್ಗೆ ಪರಿಶೀಲಿಸಲು ಸಮ್ನತಿಸಿದ್ದಾರೆ ಗಡಿ ನಿಯಂತ್ರಣ ರೇಖೆ ಹಾಗೂ ಇನ್ನಿತರ ವಲಯಗಳಲ್ಲಿ ಎಲ್ಲ ಒಡಂಬಡಿಕೆಗಳು ತೀವಳಿಕೆಗಳು ಮತ್ತು ಕದನವಿರಾಮವನ್ನು ಕಟ್ಟು ನಿಟಾಗಿ ಪಾಲಿಸಲು ಭಾರತ ಮತ್ತು ಪಾಕಿಸ್ತಾನ ಸಮೃತಿಸಿವೆ ಯಾವುದೇ ಪರಿಸ್ತಿತಿ ಅಥವಾ ತಪ್ಪು ತಿಳವಳಿಕೆಯ ಸನ್ನಿವೇಶಗಳನ್ನು ಪರಿಪರಿಸಲು ಹಾಟ್ ಲ್ಲೆನ್ ಮತ್ತು ಗಡಿಧಜ ಸಭೆಗಳ ಬಳಕೆ ಮಾಡಿಕೊಳ್ಲಬೇಕೆಂದು ಎರಡೂ ಕಡೆಯವರು ಪುನರುಭ್ಲರಿಸಿರುವುದಾಗಿ ಸಚಿವಾಲಯ ತಿಳಿಸಿದೆ ಭಯೋತ್ಸಾದನೆಗೆ ಪಣಕಾಸು ನೆರವು ತಡೆಯುವಲ್ಲಿ ಪಾಕಿಸ್ಸಾನ ಪ್ರಯತ್ಯಗಳನ್ನು ಮಾಡುತ್ತಿದೆಯೇ ಇಲ್ಲವೇ ಪಾಗೂ ಈ ದೇಶವನ್ನು ಕಪುಪಟ್ಟಿಯಲ್ಲಿ ಮುಂದುವರೆಸಬೇಕೆ ಬೇಡವೇ ಎಂಬುದರ ಕುರಿತು ಅಂತಾರಾಷ್ಷೀಯ ಪಣಕಾಸು ಕಾರ್ಯಪಡೆ ಎಫ್ಎಟಎಫ್ ಇಂದು ನಿರ್ಧರಿಸಲಿದೆ ಎಫ್ಎಟಿಎಫ್ನ ಕಾರ್ಯಯೋಜನೆಯ ಅಂಶಗಳನ್ನು ಅನುಷ್ನಾನಗೊಳಸುವಲ್ಲಿ ಪಾಕಿಸ್ನಾನ ನಿರ್ಲಕ್ಷ ತೋರಿರುವ ಹಿನೈಲೆಯಲ್ಲಿ ಇಂದಿನ ಸಭೆ ಕರೆಯಲಾಗಿದೆ ಫ್ರಾನ್ಸ್ ಸೇರಿದಂತೆ ಅನೇಕ ಯೂರೋಪಿಯನ್ ದೇಶಗಳು ಪಾಕಿಸ್ತಾನವನ್ನು ಕಪ್ಪು ಪಟ್ಟಗೆ ಸೇರಿಸುವಂತೆ ಒತ್ತಾಯಿಸಿವೆ

ರೈಲಿನ ಹೆಸರು ಮತ್ತು ಟಕೆಟ್ ದರವನ್ನು ನಂತರ ನಿರ್ಧರಿಸಲಾಗುವುದು ನವ ಜಲ್ಹೈಗುರಿ ದೇಶದ ಪ್ರಮುಖ ನಗರಗಳೊಂದಿಗೆ ಸಂಪರ್ಕಿಸುವುದರಿಂದ ಈ ರೈಲು ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿರೀಕ್ಷೆ ಇದೆ ಮಾಹಿತಿ ತಂತ್ರಜ್ಞಾನ ಹಾರ್ಡ್ವೇರ್ ವಲಯವನ್ನು ಉತ್ಪಾದನೆ ಸಂಪರ್ಕಿತ ಉತ್ತೇಜನಾ ಯೋಜನೆ ಪಿಎಲ್ಐಗೆ ಸೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ದೇತೀಯ ತಯಾರಿಕೆ ಹೆಚ್ಚಿಸುವ ಜೊತೆಗೆ ಬ್ಬಹತ್ ಹೂಡಿಕೆ ಆಕರ್ಷಿಸಲು ಈ ಯೋಜನೆಯು ಪ್ರೋತ್ಸಾಹಕಾರಿಯಾಗಿದೆ ಎಂದು ಸಚಿವ ಸಂಪುಟ ಸಭೆಯ ನಂತರ ಸಂಪರ್ಕ ಮತ್ತು ಐಟಿ ಸಚಿವ ರವಿಶಂಕರ ಪ್ರಸಾದ್ ಮಾಧ್ಯಮಗಳಿಗೆ ವಿವರ ನೀಡಿದರು ಲ್ಲಾಪ್ಟಾಪ್ ಟ್ಲಾಬ್ ಆಲ್ ಇನ್ ಒನ್ ವೈಯಕ್ತಿಕ ಕಂಪ್ಲೂಟರ್ಗಳು ಮತ್ತು ಕಂಪ್ಲೂಟರ್ ಸರ್ವರ್ಗಳು ಇನ್ನು ಮುಂದೆ ಉತ್ತಾದನೆ ಸಂಪರ್ಕಿತ ಉತ್ತೇಜನಾ ಯೋಜನೆಯ ವ್ಯಾಪ್ತಿಗೆ ಒಳಪಡಲಿವೆ